ಅಂತಿಮ ಹಂತದ ಲೋಕಸಭಾ ಚುನಾವಣೆಗೆ ರಾಜಕೀಯ ನಾಯಕರ ಬಿರುಸುಗೊಂಡ ವ್ರಚಾರ

ಜಾಗತಿಕ ವಹಿವಾಟು ಪ್ರಗತಿಗೆ ವಿಶ್ವ ವ್ಯಾಪಾರ ಸಂಘಟನೆ ಎಂಜಿನಂತೆ ಕಾರ್ಯನಿರ್ವಹಣೆ ವಾಣಿಜ್ಯ ಸಚಿವರ ಹೇಳಿಕೆ

ಒಡಿಶಾದಲ್ಲಿ ಫೊನಿ ಚಂಡಮಾರುತ ಸಂತ್ರಸ್ತ ಪುರಿ ಮತ್ತು ಖುರ್ದಾ ಜಿಲ್ಲೆಗಳಲ್ಲಿ ಕೇಂದ್ರ ತಂಡಗಳಿಂದ ಪರಿಶೀಲನೆ

ವಿಡಿಯೋಕಾನ್ ಸಾಲ ಹಗರಣ ಜಾರಿ ನಿರ್ದೇಶನಾಲಯದಿಂದ ಐಸಿಐಸಿಐ ಬ್ಯಾಂಕ್ ಮಾಜಿ ಅಧ್ಯಕ್ಷೆ ಚಂದಾ ಕೊಚ್ಚಾರ್ ವಿಚಾರಣೆ

ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಕೊನೆಯ ಹಂತದ ಚುನಾವಣಾ ಪ್ರಚಾರ ತಾರಕ್ಕೇರಿದೆ

ಮತದಾರರನ್ನು ಓಲೈಸಲು ಎಲ್ಲಾ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಅನೇಕ ಸಮಾವೇಶಗಳನ್ನು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಉತ್ತರಪ್ರದೇಶದ ಬಲ್ಲಿಯಾದಲ್ಲಿ ಈಗ ಸ್ವಲ್ಪಹೊತ್ತಿಗೆ ಮುನ್ನ ಚುನಾವಣಾ ರ್್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಇಂದು ಬಿಹಾರದ ಬಕ್ಸರ್ ಸಸಾರಾಮ್ ಮತ್ತು ಚಂಡೀಗಢದಲ್ಲಿ ಆಯೋಜಿಸಲಾಗಿರುವ ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಪಶ್ಚಿವಬಂಗಾಳದ ಕೋಲ್ಕತ್ತಾದಲ್ಲಿ ರೋಡ್ ಷೋ ನಡೆಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಮಧ್ಯಪ್ರದೇಶದ ನಿಮಚ್ ಉಜ್ಜೈನ್ ಮತ್ತು ಖಾಂಡ್ವಗಳಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಹಿಮಾಚಲಪ್ರದೇಶದ ಸುಂದರ್ನಗರದಲ್ಲಿ ಹಾಗೂ ಚಂಡಿಗಢದ ಭಟಿಂಡಾದಲ್ಲಿ ರ್ಯಾಲಿ ನಡೆಸಲಿದ್ದಾರೆ ನಂತರ ಅವರು ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರೊಂದಿಗೆ ಪರಾನ್ಕೋಟ್ನಲ್ಲಿ ರೋಡ್ ಷೋ ನಡೆಸಲಿದ್ದಾರೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಉತ್ತರಪ್ರದೇಶದ ಬಲಿಯಾದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ

ವಿಶ್ವ ವ್ಯಾಪಾರ ಸಂಘಟನೆ ಡಬ್ಲೂ ಟಿಒ ಜಾಗತಿಕ ವಹಿವಾಟು ಪ್ರಗತಿಯ ಎಂಜಿನ್ನಂತೆ ಕಾರ್ಯ ನಿರ್ವಹಿಸಬೇಕು ತನ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಅಭಿವೃದ್ದಿಗೆ ಪೂರಕವಾಗಿರಬೇಕು ಎಂದು ವಾಣಿಜ್ಯ ಸಚಿವ ಸುರೇಶ್ ಪ್ರಭು ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ನಡೆದಿರುವ ಡಬ್ಲೂ ಟಿಒ ಅಭಿವ್ವದ್ದಿಶೀಲ ದೇಶಗಳ ಸಚಿವ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ರಾಷ್ಟಗಳ ಅಭಿವೃದ್ದಿ ಸುಗಮವಾಗುವಂತೆ ಖಾತರಿಪಡಿಸಿಕೊಳ್ಳಲು ಡಬ್ನೂ ಟಿಒ ಒಪ್ಪಂದಗಳಲ್ಲಿ ಇರುವ ಹಲವು ಸವಲತ್ತುಗಳ ರಕ್ಷಣೆಗೆ ಸದಸ್ಯ ರಾಷ್ಟ್ರಗಳ ಒಗ್ಗಟ್ಟಿನ ಪ್ರಯತ್ನ ಅಗತ್ಯ ಎಂದರು ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳಿಂದ ಅರ್ಥಪೂರ್ಣ ಸಲಹೆಗಳ ಸ್ವೀಕೃತಿ ಸ್ವಾಗತಾರ್ಹ ಮತ್ತು ವಿಶ್ವ ವ್ಯಾಪಾರ ಒಕ್ಕೂಟದ ಒಟ್ಷಾರೆ ವ್ಯವಸ್ಥೆಯಲ್ಲಿಯೂ ಕೆಲವು ಸುಧಾರಣೆಗಳನ್ನು ತರಬೇಕಾದ ಅಗತ್ಯವಿದೆ ಎಂದು ಸಚಿವ ಸುರೇಶ್ ಪ್ರಭು ತಿಳಿಸಿದರು ಜನರ ಜೀವನಮಟ್ಟ ಸುಧಾರಣೆ ಮತ್ತು ಉದ್ಯೋಗಾವಕಾಶಗಳ ಖಾತರಿಯಂತಹ ನಿರ್ದಿಷ್ಟ ಗುರಿಗಳ ಸಾಧನೆಗೆ ಜಾಗತಿಕ ವಹಿವಾಟು ಪೂರಕ ಈ ಉದ್ದೇಶಗಳ ಹಿನ್ನೆಲೆಯಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಕೆಲವು ಸುಧಾರಣೆಗಳನ್ನು ತರಬೇಕಾದ ಅಗತ್ಯವಿದೆ ಎಂದರು

ಗ್ಬಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಂಡದ ನೇತೃತ್ವ ವಹಿಸಿದ್ದಾರೆ ಈ ತಂಡ ಇಂದು ಪುರಿ ಮತ್ತು ಕಟಕ್ ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸುತ್ತಿದೆ

ಮತ್ತೊಂದು ಗುಂಪು ನಿನ್ನೆ ಚಂಡಮಾರುತ ಸಂತ್ರಸ್ತ ಪ್ರದೇಶಗಳಲ್ಲಿ ವಿದ್ಯುತ್ ಮತ್ತು ದೂರಸಂಪರ್ಕ ಮರುಸ್ಥಾಪನೆ ಕಾಮಗಾರಿಯ ಪ್ರಗತಿ ಕುರಿತಂತೆ ಸಮಾಲೋಚನೆ ನಡೆಸಿತು ಕೇಂದ್ರ ವಿದ್ಯುತ್ ಸಚಿವಾಲಯದ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ದೂರಸಂಪರ್ಕ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅನ್ಸು ಪ್ರಕಾಶ್ ಅವರನ್ನು ಒಳಗೊಂಡ ಈ ತಂಡ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರನ್ನು ಭೇಟಿಯಾಗಿತ್ತು ಪುರಿ ಮತ್ತು ಭುವನೇಶ್ವರದಲ್ಲಿ ವಿದ್ಯುತ್ ಪೂರೈಕೆ ಮತ್ತೆ ಆರಂಭಿಸುವುದಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಂಡದ ಅಧಿಕಾರಿಗಳು ನಂತರ ತಿಳಿಸಿದರು ಸಂತ್ರಸ್ತ ಪ್ರದೇಶಗಳ ಖುದ್ದು ವೀಕ್ಷಣೆಯ ನಂತರ ಈ ಎರಡೂ ತಂಡಗಳು ತಮ್ಮ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಲಿವೆ

ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಹಾಗೂ ನಂತರ ಪರಿಸ್ಡಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನೀಡಿರುವ ಬೆಂಬಲಕ್ಷಾಗಿ ಅವರು ಕ್ವತಜ್ಞತೆ ಸಲ್ಲಿಸಿದ್ದಾರೆ ಅಸ್ಸಾಂನ ಗಲಭೆ ಸಂತ್ರಸ್ತ ಹೈಲಾಕಂದಿ ಜಿಲ್ಲೆಯಲ್ಲಿ ಜನಜೀವನ ಸಹಜಸ್ಥಿತಿಗೆ ಹಿಂದಿರುಗುತ್ತಿದೆ ಹಗಲು ವೇಳೆ ಕರ್ಫ್ಯೂ ತೆರವುಗೊಳಿಸಲಾಗಿದೆ ಬರಾಕ್ ಕಣಿವೆಯಾದ್ಯಂತ ಅಂತರ್ಜಾಲ ಸೇವೆಗಳು ಹಂತಹಂತವಾಗಿ ಮತ್ತೆ ಆರಂಭವಾಗುತ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹರಡುವುದನ್ನು ಜನರು ನಿಲ್ಲಿಸಬೇಕು ಮತ್ತು ಶಾಂತಿ ಮರುಸ್ಲಾಪನೆಗೆ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡಿದ್ದಾರೆ ಇಂದು ನಡೆಯಬೇಕಾಗಿದ್ದ ಅಸ್ಸಾಂ ವಿಶ್ವ ವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸ್ನಾತಕ ಪರೀಕ್ಷೆಗಳನ್ನು ಎರಡನೇ ಬಾರಿಗೆ ರದ್ದುಪಡಿಸಲಾಗಿದೆ ಕಳೆದ ಶುಕ್ರವಾರ ಎರಡು ಗುಂಪುಗಳ ನಡುವೆ ಹಿಂಸಾಚಾರ ಭುಗಿಲೆದ್ದ ನಂತರ ಹೈಲಾಕಂದಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಐಸಿಐಸಿಐ ವಿಡಿಯೋಕಾನ್ ಸಾಲ ಹಗರಣ ಸಂಬಂಧ ಐಸಿಐಸಿಐ ಬ್ಯಾಂಕಿನ ಮಾಜಿ ಸಿಇಒ ಮತ್ತು ಪ್ರಧಾನ ನಿರ್ದೇಶಕಿ ಚಂದಾ ಕೊಚ್ಚಾರ್ ಮತ್ತು ಅವರ ಪತಿ ದೀಪಕ್ ಕೊಚ್ಚಾರ್ ಇಂದು ಬೆಳಗ್ಗೆ ದೆಹಲಿಯಲ್ಲಿರುವ ಜಾರಿ ನಿರ್ದೇಶನಾಲಯದ ಕೇಂದ್ರ ಕಾರ್ಯಾಲಯದಲ್ಲಿ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾದರು ನಿನ್ನೆಯೂ ಸಹ ಅವರನ್ನು ವಿಚಾರಣೆಗೆ ಒಳಪದಿಸಲಾಗಿತ್ತು

ನಂತರ ಕಳೆದ ವಾರ ಅವರಿಗೆ ಸಮನ್ಸ್ ಕಳಿಸಲಾಗಿತ್ತು

ಜಮ್ಮು ಮತ್ತು ಕಾಶ್ಟೀರದ ಪೂಂಚ್ ಜಿಲ್ಲೆಯ ಗದಿ ನಿಯಂತ್ರಣರೇಖೆ ಸಮೀಪ ಗುಲ್ಪುರ್ ವಲಯದಲ್ಲಿ ಪಾಕಿಸ್ತಾನಿ ಸೇನಾಪಡೆಗಳು ನಿನ್ನೆ ರಾತ್ರಿ ಮತ್ತೊಮ್ಮೆ ಕದನವಿರಾಮವನ್ನು ಉಲ್ಲಂಘಿಸಿವೆ ಗದಿ ಸಮೀಪದ ನಾಗರಿಕ ವಸತಿ ಪ್ರದೇಶ ಹಾಗೂ ಹವೇಲಿ ತಾಲೂಕಿನ ಗುಲ್ಪುರ್ ವಲಯದಲ್ಲಿರುವ ಭಾರತೀಯ ಮುಂಚೂಣಿ ಸೇನಾ ಪೋಸ್ಟ್ಗಳನ್ನು ಗುರಿಯಾಗಿರಿಸಿಕೊಂಡು ಪಾಕ್ ಸೇನಾಪಡೆಗಳು ಗುಂಡಿನ ದಾಳಿ ನಡೆಸಿದ್ದಾಗಿ ರಕ್ಷಣಾ ಇಲಾಖೆಯ ವಕ್ತಾರರು ಮಾಹಿತಿ ನೀಡಿದ್ದಾರೆ ಇದಕ್ಕೆ ಭಾರತೀಯ ಸೇನೆ ಸೂಕ್ತ ಪ್ರತ್ಯುತ್ತರ ನೀಡಿದ್ದು ಗುಂಡಿನ ಚಕಮಕಿ ಮಧ್ಯರಾತ್ರಿಯವರೆಗೂ ಮುಂದುವರೆದಿತ್ತು ಈ ವೇಳೆ ಸಾವು ನೋವಿನ ವರದಿಯಾಗಿಲ್ಲ ಪಾಕಿಸ್ತಾನದ ಪಡೆಗಳು ಸಣ್ಣ ಗಾತ್ರದ ಗುಂಡುಗಳು ಮತ್ತು ಮಾರ್ಟರ್ ಶೆಲ್ಗಳನ್ನು ದಾಳಿಗೆ ಬಳಸಿವೆ ಎಂದು ಅವರು ತಿಳಿಸಿದ್ದಾರೆ

ಆದ್ದರಿಂದ ಅದನ್ನು ಕಾನೂನುಬಾಹಿರ ಚಟುವಟಿಕೆಗಳ ವ್ಯಾಪ್ತಿಗೆ ಸೇರಿಸಲಾಗಿತ್ತು

ಈಗ ಅಂತರ್ಜಾಲದ ಮೂಲಕ ಅದರ ಪ್ರಚಾರ ಮುಂದುವರೆದಿದೆ ಮತ್ತು ಭಾರತದಲ್ಲಿ ವಿವಿಐಪಿಗಳ ಭದ್ರತೆಯ ಮೇಲೆ ಅದು ಪ್ರತಿಕೂಲ ಪ್ರಭಾವ ಬೀರುತ್ತಿದೆ